ಸಮ್ಮೇಳನದಲ್ಲಿ ಪ್ರಸಕ್ತ ವರ್ಷದ ನೌಕಾಪಡೆಯಲ್ಲಿನ ಚಟುವಟಿಕೆಗಳು ಮೂಲಸೌಕರ್ಲ ಮಾನವ ಸಂಪನ್ನೂಲ ಸಿಭ್ಗಂದಿ ತರಬೇತಿ ರಕ್ಷಣಾ ಪರಿಕರಗಳು ಆಡಳಿತಾತ್ತಕ ವಿಷಯಗಳ ಕುರಿತಂತೆ ನೌಕಾಪಡೆ ಮುಖ್ಯಸ್ಲರು ಮತ್ತು ಕಮಾಂಡರ್ ಮಟ್ಲದ ಅಧಿಕಾರಿಗಳು ಪರಾಮರ್ತೆ ನಡೆಸಲಿದ್ದಾರೆ ಅಲ್ಲದೇ ಮೂರು ಸೇನಾಪಡೆಗಳ ಸಮನ್ನಯ ಕಾರ್ಯ ಚಟುವಟಿಕೆಗಳ ಸಿದ್ಗತೆ ಜಂಟಿ ಕಾರ್ಯಾಚರಣೆ ಮುಂತಾದವುಗಳ ಕುರಿತು ಸಹ ವಿಚಾರ ವಿಮರ್ಶೆ ನಡೆಯಲಿದೆ

ಸೇನಾ ವ್ಯವಹಾರಗಳ ಇಲಾಖೆ ಡಿಎಂಎ ಮತ್ತು ರಕ್ಷಣಾ ಸಿಬ್ಲಂದಿ ಮುಖ್ಯಸ್ಲ ಸಿಡಿಎಸ್ ಸ್ಲಾಪನೆ ನಂತರ ನಡೆಯುತ್ತಿರುವ ಮೊದಲ ನೌಕಾಪಡೆ ಸಮ್ಮೇಳನ ಇದಾಗಿದೆ

ಈ ಋತುವಿನಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಲಣವಾಗುವ ಸಾಧ್ಯತೆಗಳು ಪೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜನರು ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯ ಎಂದು ಅವರು ಹೇಳಿದ್ದಾರೆ ಸರ್ಕಾರ ಕೂಡ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ಲು ತೊಂದರೆಗೆ ಒಳಗಾದವರ ಬಗ್ಗೆ ನಿಗಾ ವಹಿಸುತ್ತಿದೆ ಎಂದು ಪ್ರಧಾನ ಮಂತ್ರಿ ತಿಳಿಸಿದ್ಲಾರೆ

ನ್ನಾಯಮೂರ್ತಿಗಳಾದ ಅತೋಕ್ ಭೂಷಣ್ ಆರ್ ಸುಭಾಷ್ ರೆಡ್ಡಿ ಮತ್ತು ಎಂ ಆರ್ ಷಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಕುರಿತು ತೀರ್ಪು ನೀಡಿದೆ ಪಿಎಂ ಕೇರ್ಸ್ ನಿಧಿಗೆ ಸಂಗ್ರಹಿಸಿರುವ ದೇಣಿಗೆ ದತ್ತಿ ನಿಧಿಗೆ ಸೇರಿದ್ದಾಗಿದೆ ಈ ಪಣವನ್ನು ಎನ್ಡಿಆರ್ಎಫ್ಗೆ ಬಳಕೆ ಮಾಡಿಕೊಳ್ಳಲು ಅವಕಾಶವಿಲ್ಲ ಎಂದು ಸ್ಪಷ್ಪಡಿಸಿರುವ ನ್ಯಾಯಪೀಠ ಈ ಕುರಿತು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಜಾಗೊಳಿಸಿದೆ ಪಿಎಂ ಕೇರ್ ನಿಧಿಯಡಿ ಸಂಗ್ರಹಿಸಲಾದ ದೇಣಿಗೆ ಎನ್ಡಿಆರ್ಎಫ್ ದೇಣಿಗೆಗಿಂತ ಸಂಪೂರ್ಣ ಭಿನ್ನವಾಗಿದೆ ಎಂದು ಪೀಠ ತಿಳಿಸಿದೆ ಕೋವಿಡ್ನಿಂದ ತೀವ್ರ ಸಂಕಷ್ಟಕ್ಷೆ ಗುರಿಯಾಗಿರುವ ಸಣ್ಣ ವರ್ತಕರು ಮತ್ತು ಬೀದಿಬದಿಯ ವ್ಯಾಪಾರಿಗಳ ನೆರವಿಗೆ ಧಾವಿಸಿರುವ ಕರ್ನಾಟಕ ಸರಕಾರ ರಾಷ್ಷೀಯ ನಗರ ಜೀವನೋಪಾಯ ಇಲಾಖೆಯ ವತಿಯಿಂದ ಆರ್ಥಿಕ ನೆರವು ಕೊಡಿಸಲು ಮುಂದಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ಸಚಿವ ಪರ್ದೀಪ್ಸಿಂಗ್ ಪುರಿ ಅವರ ಜತೆ ವಿಡಿಯೋ ಸಂವಾದ ನಡೆಸಿದ ರಾಜ್ಯ ಜೀವನೋಪಾಯ ಖಾತೆ ಸಚಿವರೂ ಆದ ಉಪ ಮುಖ್ಯಮಂತ್ರಿ ಡಾ

ಎಸ್ ಎ

ಈ ಶ್ವಂಗಸಭೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದು ವರ್ಚುವಲ್ ಭಾಷಣ ಮಾಡಲಿದ್ದಾರೆ ಎಂದು ಐಎಸ್ಎ ಸಭೆಯ ಅಧ್ಯಕ್ಷ ಹಾಗೂ ನವೀನ ಹಾಗೂ ಮನರ್ಬಳಕೆ ಇಂಧನಗಳ ಸಚಿವ ಆರ್

ಸಿಂಗ್ ಹೇಳಿದ್ದಾರೆ ಮೊದಲ ವಿಶ್ವ ಸೌರತಂತ್ರಜ್ಞಾನ ಶ್ವಂಗಸಭೆಯಲ್ಲಿ ಐಎಸ್ಎ ಸದಸ್ನ ರಾಷ್ಗಳ ಪಲವಾರು ಸಚಿವರು ವೈಜ್ಞಾನಿಕ ಸಂಶೋಧನಾ ಅಭಿವೃದ್ಧಿಯ ಉನ್ನತ ಮಟ್ಟದ ಪ್ರತಿನಿಧಿಗಳು ಹಾಗೂ ಸೀಜಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ

ಕೋವಿಡ್ ಕುರಿತ ಉನ್ನತಾಧಿಕಾರ ಸಮಿತಿಯ ಮುಖ್ಯಸ್ಥರಲ್ಲಿ ಒಬ್ಬರಾದ ಡಾ

ಉಳಿದೆರಡು ಲಸಿಕೆಗಳ ಪ್ರಥಮ ಹಾಗೂ ದ್ವೀತಿಯ ಪಂತದ ಮಾನವ ಪ್ರಯೋಗ ಮುಂದುವರೆದಿದೆ ಎಂದು ತಿಳಿಸಿದರು ಆತ್ನ ನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ರಾಜ್ಬಗಳಿಗೆ ಹೆಚ್ಚಿನ ಪ್ರಮಾಣದ ಆಹಾರಧಾನ್ವಗಳನ್ನು ಒದಗಿಸಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ ವಲಸೆ ಕಾರ್ಮಿಕರಿಗೆ ಕಡಿಮೆ ಪ್ರಮಾಣದ ಆಹಾರಧಾನ್ಯ ಮೂರೈಸಲಾಗಿದೆ ಎಂಬ ಮಾಧ್ಯಮ ವರದಿಗಳಲ್ಲಿ ಸತ್ನಾಂಶವಿಲ್ಲ ಎಂದು ಸಚಿವಾಲಯ ತಿಳಿಸಿದ್ಲು ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಆಹಾರ ಪೂರೈಕೆಯಾಗದ ವಲಸೆ ಕಾರ್ಮಿಕರ ನಿಖರ ಸಂಖ್ಯೆ ಯಾವುದೇ ಸಂಸ್ವೆಗೆ ಲಭ್ಯವಿಲ್ಲ ಎಂದು ತಿಳಿಸಿದೆ ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆ ಅಥವಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವಿಧ ಸಾರ್ವಜನಿಕ ವಿತರಣೆ ಯೋಜನೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು ನೂರು ಕೋಟಿ ಜನರಿಗೆ ಆಹಾರ ಧಾನ್ನ ಒದಗಿಸಲಾಗುತ್ತಿದೆ ಯಾವುದೇ ಸಾರ್ವಜನಿಕ ವಿತರಣೆ ವ್ಣವಸ್ವೆಯಡಿ ಬಾರದ ಹಾಗೂ ಅಹಾರ ಅಗತ್ಯವಿರುವ ವ್ಯಕ್ತಿಗೆ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಆಹಾರ ಧಾನ್ಯ ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನ ಮಂತ್ರಿ ತಮ್ಮ ಅನಿಸಿಕೆಗಳನ್ನು ದೇಶ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಸಾರ್ವಜನಿಕರು ಸಪ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಕಳಿಸಬಹುದು ಈ ಪೈಕಿ ಆಯ್ಲ ವಿಚಾರಗಳನ್ನು ಪ್ರಧಾನಮಂತ್ರಿಯವರು ತಮ್ಮ ಭಾಷಣದ ವೇಳೆ ಪ್ರಸ್ನಾಪಿಸುತ್ತಾರೆ

ಜಮ್ಮು ಕಾಶ್ಮೀರದ ಬಂಡಿಪೋರಾದಲ್ಲಿ ಲಷ್ಣರ್ ಎ ತೊಯ್ಲಾ ಭಯೋತ್ವಾದನಾ ಸಂಘಟನೆಯ ಓರ್ವ ಭಯೋತ್ಪಾದಕನನ್ನು ಭದ್ರತಾ ಪಡೆಗಳು ಬಂಧಿಸಿವೆ ಬಂಧಿತ ಉಗ್ರನನ್ನು ಸುಬ್ಬಜಾರ್ ಅಪಮದ್ ರಾಥೇರ್ ಎಂದು ಗುರುತಿಸಲಾಗಿದ್ದು ಈತನಿಂದ ಒಂದು ಪಿಸ್ತೂಲ್ ಗುಂಡುಗಳು ಸೇರಿದಂತೆ ವಿವಿಧ ಶಸ್ತಾಸ್ತ ಮತ್ತು ಸ್ತೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈತ ಇತ್ತೀಚೆಗೆ ಲಷ್ಷರ್ ಭಯೋತ್ತಾದನಾ ಸಂಘಟನೆಗೆ ಸೇರ್ಪಡೆಯಾಗಿದ್ದು ಕಾಶ್ನೀರದ ಹಾಜಿನ್ ಪ್ರದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆ ನಡೆಸಲು ಮುಂದಾಗಿದ್ದ ಎಂದು ಭದ್ರತಾಪಡೆ ಮೂಲಗಳು ತಿಳಿಸಿವೆ ಮಾಲಿ ಅಧ್ಯಕ್ಷ ಇಬ್ರಾಹಿಂ ಬೌಬಾಕರ್ ಕೇಟಾ ತಮ್ಮ ರಾಜೀನಾಮೆಯನ್ನು ಪ್ರಕಟಿಸಿದ್ದಾರೆ ನಿನ್ನೆ ತಡರಾತ್ರಿ ರಾಷ್ಷೀಯ ವಾಹಿನಿಯಲ್ಲಿ ಅವರು ತಮ್ಮ ರಾಜೀನಾಮೆ ಕುರಿತು ಪ್ರಕಟಿಸಿದ್ದಾರೆ ಬಂಡುಕೋರ ಸೈನಿಕರು ಅಧ್ಯಕ್ಷರ ಬಂಧನಕ್ಕೆ ಮುನ್ನ ಅವರ ಮನೆಯ ಮುಂದೆ ಗಾಳಿಯಲ್ಲಿ ಗುಂಡು ಹಾರಿಸಿದ ತರುವಾಯ ಈ ಬೆಳವಣಿಗೆ ನಡೆದಿದೆ

ಇದಕ್ಕೂ ಮುನ್ನ ಬಂಡುಕೋರ ಸೈನಿಕರು ಗ್ವಾರಿಸನ್ ಪಟ್ಟಣದ ಶಸ್ತಾಗಾರದಿಂದ ಆಯುಧಗಳನ್ನು ವಶಕ್ಕೆ ಪಡೆದು ರಾಜಧಾನಿ ಬಮಾಕೋಗೆ ಮುಂದುವರೆದಿದ್ದರು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆಗೊಂಡಿದ್ದ ಬೌಬಾಕರ್ ಕೇಟಾ ಅವರು ದೇಶದ ಇಸ್ಲಾಮಿ ದಂಗೆಯನ್ನು ನಿರ್ವಹಿಸುವಲ್ಲಿ ವಿಫಲರಾಗಿದ್ದರೆಂದು ಟೀಕಿಸಲಾಗಿತ್ತು ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ರಾಷ್ಟೀಯ ಮರಸ್ಕಾರವಾದ ರಾಜೀವ್ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಕ್ರಿಕೆಟಿಗ ರೋಹಿತ್ ಶರ್ಮ ಸೇರಿದಂತೆ ನಾಲ್ವರ ಹೆಸರನ್ನು ಶಿಫಾರಸ್ಸು ಮಾಡಲಾಗಿದೆ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ವದಕ ವಿಜೇತೆ ವಿನೇತ್ ಫೋಗಟ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ ಮಣಿಕಾ ಭಾತ್ರಾ ಹಾಗೂ ಪ್ನಾರಾಲಿಂಪಿಕ್ ಚಿನ್ನದ ಪದಕ ವಿಜೇತ ಮಾರಿಯಪ್ಪನ್ ತಂಗವೇಲು ಅವರನ್ನು ಪ್ರಶಸ್ತಿಗೆ ಪರಿಗಣಿಸುವಂತೆ ಶಿಫಾರಸ್ಸು ಮಾಡಲಾಗಿದೆ